ಲೋಕಸಭೆ ಅನಿರ್ದಿಷ್ಣಾವಧಿಗೆ ಮುಂದೂಡಿಕೆ ರಾಜ್ಜಸಭೆಯಲ್ಲಿ ತ್ರಿವಳಿ ತಲಾಖ್ ವಿಧೇಯಕ ಚರ್ಚೆ

ಜೈವಿಕ ಇಂಧನದ ಪ್ರಯೋಜನ ದೇಶದ ಪ್ರತಿ ಹಳ್ಳಿಗೂ ತಲುಪದೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ವಿಕ್ವ ಜೈವಿಕ ಇಂಧನ ದಿನದ ಅಂಗವಾಗಿ ನವದೆಹಲಿಯಲ್ಲಿಂದು ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ ಜೈವಿಕ ಇಂಧನವನ್ನು ಪ್ರಚುರಪಡಿಸಲು ಸಂಬಂಧಪಟ್ಟ ಪ್ರಾಧಿಕಾರಗಳು ಪ್ರಯತ್ನಿಸಬೇಕು ಎಂದು ಕರೆ ನೀಡಿದರು

ಈ ಘಟಕಗಳ ಸ್ನಾಪನೆಯಿಂದ ಒಂದೂವರೆ ಲಕ್ಷ ಯುವಕರಿಗೆ ಉದ್ನೋಗ ಕೂಡ ಸಿಗಲಿದೆ ಎಂದು ಹೇಳಿದರು ಜೈವಿಕ ಇಂಧನದ ಬಳಕೆ ರೈತರ ಬದುಕಿನಲ್ಲಿ ಕ್ರಾಂತಿಕಾರಕ ಬದಲಾವಣೆ ತರಲಿದೆ ಎಂದು ಪ್ರಧಾನಿ ಅಭಿಪ್ರಾಯಪಟ್ಟದ್ದಾರೆ

ಜೈವಿಕ ಶಕ್ತಿಯನ್ನು ಜೈವಿಕ ಇಂಧನವನ್ನಾಗಿ ಪರಿವರ್ತನೆಗೆ ಸರ್ಕಾರ ಭಾರಿ ಪ್ರಮಾಣದ ಹೂಡಿಕೆ ಮಾಡುವ ಮೂಲಕ ರೈತರ ಬದುಕಿನಲ್ಲಿ ಕ್ರಾಂತಿಕಾರಿಕ ಬದಲಾವಣೆ ತರಲು ಸಾಧ್ಯ ಎಂದು ಹೇಳಿದರು ಜೈವಿಕ ಇಂಧನ ಪರಿಸರ ಮತ್ತು ಆರ್ಥಿಕ ಅಭಿವೃದ್ಧಿಯ ನಡುವೆ ಸೇತುವಾಗಿ ಕಾರ್ಯ ನಿರ್ವಹಿಸಲಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಸಿಎನ್ ಜಿ ವಾಹನಗಳಿಗೆ ಉತ್ತೇಜನ ಕಲ್ಪಿಸುವ ಮೂಲಕ ಸಿಎನ್ ಜಿ ಆಮದಿನ ಅವಲಂಬನೆಯನ್ನು ತಗ್ಗಿಸಲಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಪರಿಸರ ವನ್ನಮ್ನಗ ಅರಣ್ಯ ಹಾಗೂ ಕರಾವಳಿ ನಿಯಂತ್ರಣ ವಲಯಗಳಿಗೆ ಅನುಮತಿ ನೀಡುವ ಏಕಗವಾಕ್ಷಿ ಪರಿವೀತ್ ಪೋರ್ಟಲ್ಗೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಪೆಟ್ರೋಲಿಯಂ ಪ್ರಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ ಹವಾಮಾನ ಬದಲಾವಣೆಯ ವಿರುದ್ಧ ಹೋರಾಡಲು ಜೈವಿಕ ಇಂಧನ ನೆರವಾಗಲಿದ್ದು ಹಾಗಾಗಿ ಸರ್ಕಾರ ಇದಕ್ಕೆ ಹೆಚ್ಚಿನ ಒತ್ತು ನೀಡಲಿದೆ ಅಲ್ಲದೆ ಕಬ್ಬು ಬೆಳೆಗಾರರ ಆದಾಯ ಹೆಚ್ಚಳಕ್ಕೂ ಇದು ನೆರವಾಗಲಿದೆ ಎಂದರು ಉತ್ತರ ಪ್ರದೇಶ ಅಭಿವೃದ್ದಿಯಾಗದೆ ದೇಶದ ಪ್ರಗತಿಯ ಬಗ್ಗೆ ಯಾರೊಬ್ಬರೂ ಆಲೋಚಿಸಬಾರದು ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ ಲಖ್ಯೋದಲ್ಲಿಂದು ಸೂಕ್ಷ್ಮ ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆಗಳಿಗೆ ಉತ್ತೇಜನ ನೀಡುವ ಉದ್ವೇಶದ ಒಂದು ಜಿಲ್ಲೆ ಒಂದು ಉತ್ವನ್ನ ಸಮ್ಮೇಳನಕ್ಕೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು ಉತ್ತರ ಪ್ರದೇಶ ಒಂದು ಟ್ರಲಿಯನ್ ಡಾಲರ್ ಆರ್ಥಿಕತೆಯನ್ನು ಸಾಧಿಸುವ ಸಾಮರ್ಥ್ಲ ಹೊಂದಿದೆ ಒಂದು ಜಿಲ್ಲೆ ಒಂದು ಉತ್ತನ್ನ ಕರಕುಶಲಿಗಳು ಹಾಗೂ ಜಿಲ್ಲೆಯ ಉತ್ತನ್ನಗಳಿಗೆ ಉತ್ತೇಜನ ನೀಡಲಿದೆ ಎಂದರು ಈ ಮೇಳ ಯುವಜನರಿಗೆ ಉದ್ಲೋಗ ಸ್ವಪ್ಸಿಸುವ ಮೂಲಕ ರಾಜ್ಯದ ಆರ್ಥಿಕತೆಯನ್ನು ಬಲಪಡಿಸಲಿದೆ ಎಂಬ ವಿಶ್ವಾಸ ಮ್ನಕ್ನಪಡಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಲನಾಥ್ ರಾಷ್ಷಪತಿಯವರನ್ನು ಸ್ವಾಗತಿಸಿ ಸಹರಾನ್ ಪುರ್ ಕರಕುಶಲಿಗಳು ನಿರ್ಮಿಸಿದ ಭಗವದ್ಗೀತೆಯನ್ನು ನೀಡಿದರು ಲೋಕಸಭೆ ಕಲಾಪವನ್ನು ಇಂದು ಅನಿರ್ದಿಷ್ಲಾವಧಿಗೆ ಮುಂದೂಡಲಾಯಿತು ಮುಂಗಾರು ಅಧಿವೇಶನ ಫಲಪ್ರದ ಮತ್ತು ತೃಪ್ತಿದಾಯಕವಾಗಿತ್ತು ಎಂದು ಸ್ಪೀಕರ್ ಸುಮಿತ್ರಾ ಮಹಾಜನ್ ಬಣ್ಣಿಸಿದ್ದಾರೆ

ಭೋಜನ ವಿರಾಮದ ನಂತರ ಸಭೆ ಮರು ಸಮಾವೇಶಗೊಂಡಾಗ ಸಭಾಪತಿ ಎಂ

ರಾಜಕೀಯ ಪಕ್ಷಗಳ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿರುವ ಕಾರಣ ವಿಧೇಯಕದ ಮೇಲಿನ ಚರ್ಚೆ ಇಂದು ನಡೆಯುವುದಿಲ್ಲ ಎಂದು ಪ್ರಕಟಿಸಿದರು ಮುಸಲ್ಲಾನ ಸಮುದಾಯದಲ್ಲಿ ಆಚರಣೆಯಲ್ಲಿರುವ ತ್ರಿವಳಿ ತಲಾಖ್ ಪದ್ದತಿಯನ್ನು ಕೊನೆಗಾಣಿಸುವ ಉದ್ದೇಶದಿಂದ ವಿಧೇಯಕವನ್ನು ರೂಪಿಸಲಾಗಿದೆ ತ್ರಿವಳಿ ತಲಾಖ್ ನೀಡಿದ ವ್ಯಕ್ತಿಯನ್ನು ವಿಚಾರಣೆಗೆ ಒಳಪಡಿಸುವ ಮೊದಲು ಜಾಮೀನು ನೀಡುವ ಅವಕಾಶ ಇರಬೇಕು ಎನ್ನುವ ಅಂಶ ವಿಧೇಯಕದಲ್ಲಿ ಪ್ರಮುಖವಾಗಿದೆ ಇದಕ್ಕೂ ಮುನ್ನ ತೃಣಮೂಲ ಕಾಂಗ್ರೆಸ್ ಸದಸ್ಟರು ಖಾಸಗಿ ಸದಸ್ಟರ ನಿರ್ಣಯಗಳು ಪೂರ್ಣಗೊಂಡ ನಂತರ ಸಂಜೆ ಶಾಸನ ಕಲಾಪಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂಬ ಸಭಾಪತಿ ಅವರ ನಿರ್ಧಾರವನ್ನು ಪ್ರತಿಭಟಿಸಿ ಸಭಾತ್ವಾಗ ನಡೆಸಿದರು ವಿದೇಶಾಂಗ ವ್ಲವಹಾರಗಳ ಸಚಿವೆ ಸುಷ್ನಾ ಸ್ವರಾಜ್ ದೆಹಲಿಯಲ್ಲಿಂದು ಸ್ಪಿಸ್ ಒಕ್ಕೂಟದ ವಿದೇಶಾಂಗ ಸಚಿವ ಇಗ್ಯೇಜಿಯೋ ಕಾಸಿಸ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು ನಿಯೋಗ ಮಟ್ಟದ ಮಾತುಕತೆಯಲ್ಲಿ ಇಬ್ಲರು ನಾಯಕರು ಉಭಯ ದೇಶಗಳ ಬಾಂಧವ್ಲ ಕುರಿತು ಪರಾಮರ್ಶೆ ನಡೆಸಿದರು ವ್ಯಾಪಾರ ಹೂಡಿಕೆ ಹಣಕಾಸು ತೆರಿಗೆ ವಿಷಯಗಳು ವೃತ್ತಿ ಶಿಕ್ಷಣ ತರಬೇತಿ ಪ್ರವಾಸೋದ್ದಮ ಹಾಗೂ ಕಾನ್ನುಲರ್ ವಿಷಯಗಳ ಕುರಿತಂತೆ ಚರ್ಚೆ ನಡೆಸಿದರು

ಭೂಕುಸಿತ ಮತ್ತು ಪ್ರವಾಹದಿಂದ ರಾಜ್ಲದಲ್ಲಿ ಅಪಾರ ಹಾನಿ ಉಂಟಾಗಿದೆ

ತಗ್ಗು ಪ್ರದೇಶಗಳಗೆ ಕಟ್ಟೆಚ್ಚರಿಕೆ ನೀಡಲಾಗಿದೆ ನದಿಯ ದಂಡೆಗಳಲ್ಲಿ ವಾಸವಿರುವವರನ್ನು ಸುರಕ್ಷಿತ ಸ್ವಳಗಳಿಗೆ ಸ್ವಳಾಂತರಿಸಲಾಗಿದೆ

ರಾಷ್ಷೀಯ ವಿಪತ್ತು ಪ್ರತಿಕ್ರಿಯಾ ಪಡೆ ಸೇನೆ ನೌಕಾಪಡೆ ಕರಾವಳಿ ಕಾವಲುಪಡೆಯನ್ನು ರಕ್ಷಣಾ ಕಾರ್ಯಾಚರಣೆಗಳಿಗಾಗಿ ವಿವಿಧ ಬಾಧಿತ ಪ್ರದೇಶಗಳಲ್ಲಿ ನಿಯೋಜಿಸಲಾಗಿದೆ ಶೋಧನೆ ಹಾಗೂ ರಕ್ಷಣಾ ಕಾರ್ಯಾಚರಣೆಗಳಿಗೆ ಭಾರತೀಯ ವಾಯುಪಡೆ ಎರಡು ಹೆಲಿಕಾಪ್ಸರ್ ಗಳನ್ನು ನಿಯೋಜಿಸಿದೆ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಕೇರಳ ಮುಖ್ಯಮಂತ್ರಿ ಪಿಣರಾಯ್ ವಿಜಯನ್ ಅವರೊಂದಿಗೆ ಮಾತುಕತೆ ನಡೆಸಿ ನೆರೆಯ ಪರಿಸ್ಥಿತಿ ನಿಯಂತ್ರಿಸಲು ಕೇರಳಕ್ಕೆ ಸಾಧ್ಯವಿರುವ ಎಲ್ಲ ನೆರವನ್ನು ಕಲ್ಪಿಸುವ ಭರವಸೆ ನೀಡಿದ್ದಾರೆ ರಾಜ್ಞದಲ್ಲಿ ಭಾರಿ ಮಳೆ ನಿರಂತರವಾಗಿ ಮುಂದುವರೆದಿದ್ದು

ಅಸ್ಸಾಂನಲ್ಲಿ ರಾಷ್ಷೀಯ ಪೌರತ್ವ ನೋಂದಣಿ ಕರಡಿಗೆ ಆಕ್ಷೇಪಣೆ ಪರಿಷ್ಕರಣೆ ಹಾಗೂ ಕ್ಷೈಮ್ ಸಲ್ಲಿಸಲು ಎನ್ ಆರ್

ಆರ್

ಕರಡಿನಲ್ಲಿ ಹೆಸರು ಇಲ್ಲದ ಅರ್ಜೆದಾರರು ಅಂತಿಮ ಎನ್ ಆರ್

ಪಟ್ಟಿಯಲ್ಲಿ ಸೇರಿಸಲು ತಮ್ನ ಅರ್ಹತೆಯನ್ನು ಸಾಬೀತುಪಡಿಸಲು ಇದೊಂದು ಸದವವಕಾಶವಾಗಿದೆ ಎಂದು ಅಧಿಕಾರಿ ಮೂಲಗಳು ತಿಳಿಸಿವೆ ಕ್ಲೈಮ್ ಗಳು ಹಾಗೂ ಆಕ್ಷೇಪಣೆಗಳನ್ನು ಸೇವಾ ಕೇಂದ್ರಗಳ ಮೂಲಕ ಸಲ್ಲಿಸಬಹುದು ಆನ್ ಲೈನ್ ನಲ್ಲೂ ಕೂಡ ಸಲ್ಲಿಸಬಹುದಾಗಿದೆ ಎಲ್ಲ ರೀತಿಯ ಕ್ಷೇಮುಗಳು ಆಕ್ಷೇಪಣೆಗಳು ಪರಿಷ್ಠರಣೆ ಕೋರಿಕೆ ಇತ್ತರ್ಥಪಡಿಬದ ನಂತರವೇ ಅಂತಿಮ ಎನ್ ಆರ್

ಪಟ್ಟಿ ಪ್ರಕಟವಾಗಲಿದೆ ಎಂದು ಮೂಲಗಳು ಹೇಳಿವೆ

ಅಪರಾಧಿಗಳಿಗೆ ಶಿಕ್ಷೆಯ ಪ್ರಮಾಣವನ್ನು ತಗ್ಗಿಸುವುದು ಅಪಾಯಕಾರಿ ಸಂಪ್ರದಾಯಕ್ಷೆ ಅನುವು ಮಾಡಿಕೊಡಲಿದೆ ಅಲ್ಲದೆ ಅಂತಾರಾಷ್ಷೀಯ ಪರಿಣಾಮಗಳಿಗೂ ಅವಕಾಶ ನೀಡಿದಂತಾಗುತ್ತದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ ಹೊ ಚಿ ಮಿನ್ನಲ್ಲಿ ನಡೆಯುತ್ತಿರುವ ವಿಯೆಟ್ನಾಂ ಓಪನ್ ಬ್ಯಾಡ್ನಿಂಟನ್ ಟೂರ್ನಿಯಲ್ಲಿ ಭಾರತದ ಆಟಗಾರರ ಜಯರಾಮ್ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ

ಮಹಿಳೆಯರ ಸಿಂಗಲ್ಸ್ ನಲ್ಲಿ ರಿತುಪರ್ಣದಾಸ್ ಥೈಲ್ಕಾಂಡ್ ನ ಫಿಟ್ಟಿಯಾಪಾಮ್ ಚೈವಾನ್ ಎದುರು ಸೋಲು ಕಂಡಿದ್ದಾರೆ